ಸಭೆಯ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಹಣಕಾಸು ಸಚಿವರು ಕೊರೋನಾ ವೈರಸ್ ಉಂಟು ಮಾಡಿರುವ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಔಷಧಿ ತಯಾರಿಕೆ ಜವಳಿ ರಸಾಯನಿಕ ವಾಹನ ಬಣ್ಣ ಹಾಗೂ ದೂರ ಸಂಪರ್ಕ ವಲಯದ ಪ್ರತಿನಿಧಿಗಳು ತಮ್ಮ ವಿಚಾರಗಳನ್ನು ಸಭೆಯಲ್ಲಿ ಹಂಚಿಕೊಂಡಿದ್ದಾರೆ ಎಂದು ವಿವರಿಸಿದರು ವೈರಾಣು ಪ್ರಭಾವ ಚೀನಾದಿಂದ ಕಜ್ಜಾ ಪದಾರ್ಥಗಳು ಆಮದಿನಲ್ಲಿ ವ್ಯತ್ತಯ ಉಂಟಾಗಿದೆ ಎಂದು ಔಷಧ ರಸಾಯನಿಕ ಹಾಗೂ ಸೋಲಾರ್ ಉಪಕರಣಗಳ ತಯಾರಕರು ತಮ್ನ ಸಮಸ್ಯೆ ಹೇಳಿಕೊಂಡರು ಎಂದು ಸಚಿವರು ವಿವರಿಸಿದರು ಈ ಕುರಿತು ನಾಳೆ ಸಂಬಂಧಪಟ್ಟ ಸಚಿವಾಲಯಗಳ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಚರ್ಚೆ ನಡೆಸಿ ಕೆಲವು ಕ್ರಮಗಳನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಾಗುವುದು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ಕೊರೋನಾ ವೈರಸ್ ಪರಿಣಾಮ ಬೆಲೆ ಏರಿಕೆ ಬಗ್ಗೆ ಈವರೆಗೆ ಯಾವುದೇ ಕಳವಳ ವ್ಯಕ್ತವಾಗಿಲ್ಲ ಎಂದು ಪಣಕಾಸು ಸಚಿವರು ಸ್ಪಷ್ಟಪಡಿಸಿದರು ಭಾರತದಲ್ಲೇ ತಯಾರಿಸಿ ಉಪಕ್ರಮದ ಮೇಲೆ ಕೋರೋನಾ ವೈರಾಣು ಸೋಂಕಿನ ಪ್ರಭಾವವನ್ನು ಇಷ್ಟು ಬೇಗ ಅಂದಾಜಿಸುವುದು ಸಾಧ್ಯವಾಗುವುದಿಲ್ಲ ಎಂದರು ಸಭೆಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಹಿರಿಯ ಅಧಿಕಾರಿಗಳು ಹಾಗೂ ಫಿಕ್ಕಿ ಸಿಐಐ ಹಾಗೂ ಅಸೋಚಾಮ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರತಿನಿಧಗಳು ಸಭೆಯಲ್ಲಿ ಭಾಗವಹಿಸಿದ್ದರು

ಉಳಿದವರನ್ನು ನಾಳೆ ಕಳುಹಿಸುವ ಸಾಧ್ಯತೆ ಇದೆ ಅವರಲ್ಲಿ ಮಾರಣಾಂತಿಕ ಕೋರೊನಾ ವೈರಾಣು ಸೋಂಕು ಪತ್ತೆಯಾಗಿಲ್ಲ

ಅವರಲ್ಲಿ ಸೋಂಕು ಪತ್ತೆಯಾಗಿಲ್ಲದ ಕಾರಣಕ್ಕೆ ಅವರ ಮನೆಗಳಿಗೆ ಕಳುಹಿಸಲಾಗಿದೆ

ಚೀನಾದ ವುಹಾನ್ ನಗರದಿಂದ ಭಾರತ ಸರ್ಕಾರ ಅವರನ್ನು ಕರೆತಂದು ಈ ಶಿಬಿರದಲ್ಲಿ ಇರಿಸಿತ್ತು

ಸೋಂಕು ರಹಿತ ಪ್ರಯಾಣಿಕರನ್ನು ನೌಕೆಯಿಂದ ಹೊರ ಬರಲು ನಾಳೆ ಅವಕಾಶ ಕಲ್ಲಿಸಲಾಗುವುದು ಎಂದು ಜಪಾನ್ ಆರೋಗ್ಗ ಸಚಿವ ಕಟ್ಲುನೋಬು ಕಟೋ ಅವರು ತಿಳಿಸಿದ್ದಾರೆ ಆರೋಗ್ಯ ಪರೀಕ್ಷೆಯಲ್ಲಿ ನಕರಾತ್ಸಕ ವರದಿ ಬಂದಿರುವ ಪ್ರಯಾಣಿಕರನ್ನು ಹೊರಗೆ ಕಳುಹಿಸಲು ಸಿದ್ದತೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ

ಶಾರ್ಜಿಲ್ ಇಮಾಂ ಗಲಭೆಗೆ ಪ್ರಚೋದನೆ ನೀಡಿದ ಪ್ರಮುಖ ವ್ಯಕ್ತಿ ಎಂದು ಹೆಸರಿಸಲಾಗಿದೆ ಯಾವುದೇ ವಿದ್ಯಾರ್ಥಿಯ ವಿರುದ್ದ ಆರೋಪಪ್ಟಿ ಸಲ್ಲಿಸಲಾಗಿಲ್ಲ

ಹಿಂಸಾಚಾರದಲ್ಲಿ ಭಾಗಿಯಾದ ಮತ್ತಷ್ಟು ವ್ಯಕ್ತಿಗಳನ್ನು ಗುರುತಿಸಲು ಹೆಚ್ಚಿನ ಭಾವಚಿತ್ರಗಳನ್ನು ಬಿಡುಗಡೆಗೊಳಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ

ಒಂಸಾಚಾರ ಭುಗಿಲೇಳಲು ಪಾಮ್ಕೂಲರ್ ಪ್ರೆಂಟ್ ಆಫ್ ಇಂಡಿಯಾ ವಹಿಸಿದ್ದ ಪಾತ್ರ ಕುರಿತಂತೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ

ರಾಷ್ಟೀಯ ಜನಸಂಖ್ಯಾ ನೋಂದಣಿ ಎನ್ಪಿಆರ್ ಅನುಷ್ಟಾನಗೊಳಿಸುವಲ್ಲಿ ತಮ್ಮ ಸರ್ಕಾರಕ್ಕೆ ಯಾವುದೇ ಸಮಸ್ಕೆ ಇಲ್ಲ ಈ ಪ್ರಕ್ರಿಯೆ ಜನಗಣತಿಯ ಭಾಗವಾಗಿರುವ ಕಾರಣ ಅನುಷ್ಟಾನಗೊಳಿಸಲಾಗುವುದು ಎಂದು ಮಹಾರಾಷ್ಷ ರಾಜ್ಯ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಇಂದು ಸ್ಪಷ್ಟಪಡಿಸಿದ್ದಾರೆ ಸಿಂಧುದುರ್ಗ್ ಜಿಲ್ಲೆಯಲ್ಲಿ ಸುದ್ದಿಗೋಷ್ಷಿಯಲ್ಲಿ ಮಾತನಾಡುತ್ತಿದ್ದ ಅವರು ಪೌರತ್ವ ತಿದ್ದುಪಡಿ ಕಾಯ್ವೆ ಸಿಎಎ ರಾಷ್ಷೀಯ ಪೌರತ್ವ ನೋಂದಣಿ ಎನ್ಆರ್ಸಿ ಹಾಗೂ ಎನ್ಪಿಆರ್ ಈ ಮೂರು ವಿಭಿನ್ನ ವಿಷಯಗಳು ಎಂದು ಹೇಳಿದರು ಸಿಎಎ ಯಾರೊಬ್ಬರ ಪೌರತ್ವ ಕಸಿದುಕೊಳ್ಳುವುದಿಲ್ಲ ಇದರ ಅನಷ್ಠಾನದ ಬಗ್ಗೆ ಯಾವುದೇ ಸಮುದಾಯ ಚಂತೆಗೀಡಾಗುವ ಅಗತ್ಕವಿಲ್ಲ ಎಂದು ತಿಳಿಸಿದರು ರಾಷ್ಟೀಯ ಪೌರತ್ವ ನೋಂದಣಿ ಪ್ರಕ್ರಿಯೆಯನ್ನು ದೇಶಾದ್ಕಂತ ನಡೆಸುವ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಪಡಿಸಿದ್ದು ಇದರ ಬಗ್ಗೆ ಚಿಂತೆಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ಎಲ್ಗಾರ್ ಪರಿಷತ್ ಹಾಗು ಕೋರೆಗಾವ್ ಭೀಮಾ ಹಿಂಸಾಚಾರ ಪ್ರಕರಣ ಸಂಬಂಧ ಶಿವಸೇನೆ ಹಾಗು ಎನ್ಸಿಪಿ ನಡುವಣ ಉಂಟಾಗಿರುವ ಭಿನ್ನಾಭಿಪ್ರಾಯ ಕುರಿತು ಮಾತನಾಡಿದ ಅವರು ರಾಜ್ಯ ಸರ್ಕಾರ ಎಲ್ಗಾರ್ ಪರಿಷತ್ ಪ್ರಕರಣವನ್ನು ರಾಷ್ಷೀಯ ತನಿಖಾ ಸಂಸ್ಟೆಗೆ ಹಸ್ತಾಂತರಿಸಲು ಅನುಮತಿ ನೀಡಿದೆ ಎಂದು ಸ್ಪಷ್ಟಪಡಿಸಿದರು ಒಡಿತಾ ಕೇಂದ್ರೀಯ ವಿದ್ಯಾಲಯ ಈ ವರ್ಷ ವಿವಿಧ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಸಂಶೋಧನಾ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕ್ಯೂಸೆಟ್ ಒಕ್ಕೂಟವನ್ನು ಸೇರ್ಪಡೆಗೊಳ್ಳಲಿದೆ

ಆನ್ಲೈನ್ ಮೂಲಕ ದೇಶಾದ್ಯಂತ ವಿದ್ಮಾರ್ಥಿಗಳು ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ

ಇರಾಕ್ನ ನಿನ್ವೇವ್ ಸಲಾವುದ್ದೀನ್ ದಿಯಾಲ ಅನ್ವರ್ ಹಾಗೂ ಕಿರ್ಕುಕ್ ಪ್ರಾಂತ್ಯಗಳಿಗೆ ಪ್ರಯಾಣಿಸದಂತೆ ವಿದೇತಾಂಗ ಸಚಿವಾಲಯ ಸಲಹೆ ನೀಡಿದೆ ಇರಾಕ್ನ ಈ ಐದು ಪ್ರಾಂತ್ಯಗಳು ಭದ್ರತಾ ಕಾರಣಗಳಿಂದಾಗಿ ಅಸುರಕ್ಷತವಾಗಿವೆ ಎಂದು ಸಚಿವಾಲಯ ತಿಳಿಸಿದೆ ಉದ್ಯೋಗ ಪಾಗೂ ಈಗಾಗಲೇ ಮೂರ್ವ ನಿಗದಿತ ಕಾರ್ಯಗಳ ಮೇಲೆ ಅಲ್ಲಿಗೆ ತೆರಳಲು ಬಯಸುವ ಭಾರತೀಯ ನಾಗರಿಕರು ಸೂಕ್ತ ಮುನ್ನೆಚ್ವರಿಕೆ ಕೈಗೊಳ್ಳಬೇಕೆಂದು ಸಲಹೆ ನೀಡಲಾಗಿದೆ ಇರಾಕ್ಗೆ ಪ್ರಯಾಣ ಕೈಗೊಳ್ಳುವ ಮುನ್ನ ಬಾಗ್ದಾದ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಅಥವಾ ಎಬ್ರಿಲ್ನಲ್ಲಿರುವ ಭಾರತೀಯ ಕಾನ್ಸುಲೆಟ್ ಜನರಲ್ ಕಚೇರಿಗೆ ಮಾಹಿತಿ ನೀಡಬಹುದು ಎಂದು ಸಲಹೆ ನೀಡಿದೆ

ಹಾಲಿನ ಉತ್ಪಾದನೆಯನ್ನು ಪೆಜ್ಜಿಸಲು ತಳಿ ಅಭಿವೃದ್ಧಿ ಹಾಗೂ ಪೂಡಿಕೆಯನ್ನು ತಗ್ಗಿಸುವಂತಪ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತಿದೆ ಎಂದು ಸಚಿವಾಲಯ ಹೇಳಿದೆ

ದೆಹಲಿ ವಿಧಾನಸಭೆಯ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಜವಾಬ್ದಾರಿಯನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸರೋಜ್ಪಾಂಡೆ ಅವರಿಗೆ ವಹಿಸಿದೆ ಜಾರ್ಖಂಡ್ ವಿಧಾನಸಭೆಯ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ನಡೆಸಲು ಪ್ರಧಾನ ಕಾರ್ಯದರ್ಶಿ ಪಿ ಮುರಳಿಧರ್ರಾವ್ ಅವರನ್ನು ವೀಕ್ಷಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ನೇಮಕಾತಿಗೆ ಪಕ್ಷದ ಅಧ್ವಕ್ಷ ಜೆ

ನಡ್ಡಾ ಒಪ್ಪಿಗೆ ಸೂಚಿಸಿದ್ದಾರೆ

ಮನ್ ಕಿ ಬಾತ್ ಕಾರ್ಯಕ್ರಮದ ಹಿಂದಿ ಪ್ರಸಾರದ ನಂತರ ಕನ್ನಡ ಅನುವಾದ ಆಕಾಶವಾಣಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ

ಮುಕ್ತಾಯ